ಕುಮಾರಸ್ವಾಮಿ ಹೇಳಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ನಡೆದ ರೈತರ ಬೆಳೆ ಸಾಲ ಮನ್ನಾ ಯೋಜನೆಯ ಋಣಮುಕ್ತ ಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಾಲಮನ್ನಾ ಮಾಡುವುದು ಅಪ್ಪು ಸುಲಭವಲ್ಲ ರೈತರ ಹೆಸರಿನಲ್ಲಿ ಹಣ ದುರುಪಯೋಗ ತಡೆಗಟ್ಟಲು ರೈತರ ಮಾಹಿತಿ ಪಡೆದು ಯೋಜನೆ ಜಾರಿ ಮಾಡುವುದು ಸ್ವಲ್ಪ ವಿಳಂಬವಾಗಿದೆ ಪ್ರಣಾಳಕೆಯಲ್ಲಿ ಕೊಟ್ಟ ಭರವಸೆಯಂತೆ ನಡೆದಿದ್ದೇವೆ ರಾಷ್ಟೀಕೃತ ಬ್ಯಾಂಕ್ನ ಅಧಿಕಾರಿಗಳ ಸಭೆ ಕರೆದು ರೈತರ ಸಾಲ ವಿವರ ಸಂಗ್ರಹಿಸಲಾಗಿದೆ ಎಂದರು

ಜನಪರ ಯೋಜನೆಗಳಿಗೆ ಸಮಿತ್ರ ಸರ್ಕಾರದಲ್ಲಿ ಎಲ್ಲಾ ರೀತಿಯ ಇಲ್ಲ ಸಹಕಾರ ಇದೆ

ರೈತರ ಬಾತೆಗಳಿಗೆ ಹಣ ಜಮಾ ಮಾಡಲಾಗಿದೆ ರಾಜ್ಯದಲ್ಲಿ ಇಕ್ರೇಲ್ ಮಾದರಿ ಕೃಷಿ ಅಳವಡಿಕೆಗೆ ಯೋಜನೆ ರೂಪಿಸಲಾಗುತ್ತಿದೆ ಬಡವರ ಬಂಧು ಯೋಜನೆ ಜಾರಿ ಮಾಡಿದ್ದು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದರು ರೈತರ ತ್ರೇಯೋಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಲಾಗಿದ್ದು ರೈತರ ಸಾಲಮನ್ನಾವನ್ನು ಹಂತ ಹಂತವಾಗಿ ಮಾಡಲಾಗುತ್ತಿದೆ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ತೆ ಮಾಡಿಕೊಳ್ಳಬಾರದು ಎಂದು ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ರೈತರಲ್ಲಿ ಮನವಿ ಮಾಡಿದ್ದಾರೆ ರೈತರಿಗೆ ಆತಸ್ಸೈರ್ಯ ತುಂಬುವ ನಿಟ್ಟನಲ್ಲಿ ಅವರು ನಿನ್ನೆ ಮಂಡ್ದ ಜಿಲ್ಲೆಯ ಪಾಂಡವಪುರ ತಾಲ್ಲೂಕಿನ ಸೀತಾಪುರ ಗ್ರಾಮದ ಹೊರಹೊಲಯದಲ್ಲಿರುವ ಗದ್ದೆಯಲ್ಲಿ ಬೆಳೆದು ನಿಂತಿರುವ ಭತ್ತದ ಬೆಳೆಯನ್ನು ಕಟಾವು ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು

ಇದರಿಂದ ರೈತರು ನೆಮ್ನದಿಯ ಜೀವನ ನಡೆಸಬಹುದು ಎಂದು ಅವರು ತಿಳಿಸಿದರು

ಭತ್ತದ ನಾಟ ಕೊಯ್ಲಿನಿಂದ ರೈತರ ಸಮಸ್ಥೆ ಬಗೆಹರಿಯುವುದಿಲ್ಲ ಬದಲಿಗೆ ರೈತರ ಸಮಸ್ಥೆಗಳಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಡೆಯನ್ನು ಟೀಕಿಸಿದ್ದಾರೆ

ರೈತರ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡುತ್ತಿದೆ ಅದನ್ನು ಸಮರ್ಥವಾಗಿ ರೈತರಿಗೆ ತಲುಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಎಂದರು ರಾಜ್ಯ ಸಮಿಶ್ರ ಸರ್ಕಾರ ರೈತರ ಹಿತಕಾಯಲು ಬದ್ಧವಾಗಿದ್ದು ಕೊಟ್ಟ ಮಾತಿನಂತೆ ರೈತರ ಸಾಲಮನ್ನಾ ಮಾಡುವತ್ತ ದಿಟ್ಟ ಹೆಜ್ಜೆ ಇಟ್ಟದೆ ಎಂದು ಸಮಾಜಕಲ್ಕಾಣ ಖಾತೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಸೇಡಂನಲ್ಲಿ ನಿನ್ನೆ ರೈತರಿಗೆ ಋಣಮುಕ್ತ ಪ್ರಮಾಣಪತ್ರ ವಿತರಿಸಿ ಅವರು ಮಾತನಾಡುತ್ತಿದ್ದರು

ದೇವೇಗೌಡ ತಿಳಿಸಿದ್ದಾರೆ ಹಾಸನದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮಿಶ್ರ ಸರ್ಕಾರವನ್ನು ಪ್ರಶ್ನಿಸುವ ಅಧಿಕಾರ ರೈತರಿಗೆ ಇದೆ ರಾಜ್ಯದ ಯಾವುದೇ ಮೂಲೆಯಲ್ಲಿನ ರೈತರು ಸರ್ಕಾರವನ್ನು ಪ್ರತ್ನಿಸಬಹುದು ಎಂದರು

ತಮ್ಮ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕೇಳಿ ಬಂದಿರುವ ಆರೋಪ ಕುರಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಅವಧಿಯಲ್ಲಿ ಆರ್ಥಿಕ ಸಮತೋಲನ ಕಾಪಾಡಿಕೊಂಡು ಬಂದಿದ್ದೇವೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಅರ್ಥಿಕ ಸಮತೋಲನ ಇರಲಿಲ್ಲ ಇದೆಲ್ಲಾ ಗೊತ್ತಿದ್ದರೂ ಬಿಜೆಪಿ ನಾಯಕರು ಸುಮ್ನನೆ ಆರೋಪ ಮಾಡುತ್ತಿದ್ದಾರೆ ಇದಕ್ಕೆಲ್ಲಾ ಸಾಕ್ಷಿಯಿದೆ ಎಂದು ಹೇಳಿದರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾಲ್ಕು ರಾಜ್ಯಗಳನ್ನು ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದ್ದು ಮಿಜೋರಾಂನಲ್ಲಿ ಅತಂತ್ರ ಫಲಿತಾಂಶ ಬರುವ ನಿರೀಕ್ಷೆಯಿದೆ ಈ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರಲಿದ್ದು ಇದಕ್ಕೆ ನಮ್ನ ರಾಜ್ಯದಲ್ಲಿ ನಡೆದ ಉಪಚುನಾವಣೆಗಳೇ ಸಾಕ್ಷಿ ಎಂದು ಸಿದ್ದರಾಮಯ್ಯ ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಪ್ಷಸತಿ ರಾಮ್ನಾಥ್ ಕೋವಿಂದ್ ಅವರು ಅಧಿಕಾರ ಸ್ವೀಕರಿಸಿದಂದಿನಿಂದ ಒಂದು ವರ್ಷದ ಅವಧಿಯ ಅವರ ಆಯ್ದ ಭಾಷಣಗಳ ಪುಸ್ತಕವನ್ನು ಉಪರಾಷ್ಟಪತಿ ವೆಂಕಯ್ಕ ನಾಯ್ಡ ಹೊಸದಿಲ್ಲಿಯಲ್ಲಿ ನಿನ್ನೆ ಲೋಕಾರ್ಪಣೆ ಮಾಡಿದರು

ಉಪರಾಷ್ಟಪತಿ ವೆಂಕಯ್ಯ ನಾಯ್ದ ನಂತರ ಮಾತನಾಡಿ ದುರ್ಬಲ ಜನರ ವರ್ಗಗಳ ಬಗ್ಗೆ ರಾಷ್ಷಪತಿ ಅವರು ಹೊಂದಿದ ಕಳಕಳಿ ಅನನ್ಯವಾಗಿದ್ದು ಸಮಾನತೆಯ ಬಗ್ಗೆ ಸದಾ ಪ್ರಸ್ತಾಪಿಸುತ್ತಲೇ ಇರುತ್ತಾರೆ ಬಡತನ ನಿವಾರಣೆ ಪವಿತ್ರ ಕರ್ತವ್ಯವೆಂದು ಅನೇಕ ಬಾರಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ದೇಶವನ್ನು ಕಾಡುತ್ತಿರುವ ಸಮಕಾಲೀನ ಸವಾಲುಗಳನ್ನು ಎದುರಿಸುವ ಬಗ್ಗೆ ರಾಷ್ಷಪತಿಯವರ ದೂರದೃಷ್ಟಿ ಆಲೋಚನೆಗಳು ಅತ್ಯಮೂಲ್ಯವಾಗಿವೆ ಎಂದರು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಮಾತನಾಡಿ ಸಾಮಾನ್ವ ಕುಟುಂಬದಿಂದ ಬಂದ ರಾಮ್ನಾಥ್ ಕೋವಿಂದ್ ಅವರು ಅತ್ತುನ್ನತ ರಾಷ್ಷಪತಿ ಹುದ್ದೆಗೆ ಏರಿ ಒಂದು ವರ್ಷದ ತಮ್ನ ಅವಧಿಯಲ್ಲಿ ದೇಶದ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದರು ಪ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯಪ್ರಕಾಶ ಮಾತನಾಡಿ ರಾಷ್ಟಪತಿ ಅವರ ಭಾಷಣದಲ್ಲಿ ಅವರ ಸರಳತೆ ಮತ್ತು ಮಾನವೀಯತೆ ಎದ್ದು ಕಾಣುತ್ತದೆ ತಮ್ಮ ಭಾಷಣದಲ್ಲಿ ದೇಶದ ವೈವಿಧ್ಯ ಮತ್ತು ಸಂಸ್ಟತಿಯನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ್ದಾರೆ ಎಂದರು ವಿಶ್ವವಿಖ್ಯಾತ ಕೆ ಆರ್ ಎಸ್ ಉದ್ಯಾನವನ್ನು ಅಮೆರಿಕದ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಮೇಲ್ವರ್ಣೆಗೇರಿಸುವ ಯೋಜನೆಗೆ ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಕರೆಯಲಾಗುವುದು ಎಂದು ಜಲ ಸಂಪನ್ಮೂಲ ಖಾತೆ ಸಚಿವ ಡಿ

ಶಿವಕುಮಾರ್ ಹೇಳಿದ್ದಾರೆ ಕೆಆರೆಸ್ ಯೋಜನೆ ಪ್ರದೇಶಕ್ಕೆ ನಿನ್ನೆ ಭೇಟ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾಗತಿಕ ಟೆಂಡರ್ ಮೂಲಕ ವಿಶ್ವಮಟ್ಟದ ಸಂಸ್ಥೆಗೆ ಯೋಜನೆ ಗುತ್ತಿಗೆ ವಹಿಸಲಾಗುವುದು ರಾಜ್ಯ ಸರಕಾರ ಒಂದು ಪೈಸೆ ಬಂಡವಾಳ ಹೂಡುವುದಿಲ್ಲ ಟೆಂಡರ್ನಲ್ಲಿ ಭಾಗವಹಿಸುವ ಸಂಸ್ಥೆ ಉತ್ತಮ ಆರ್ಥಿಕ ಹಿನ್ನೆಲೆ ಕಲಾತ್ತಕ ವಿನ್ನಾಸದಲ್ಲಿ ಜಾಗತಿಕ ಮಟ್ಟದ ನೈಪುಣ್ಣ ಹೊಂದಿರಬೇಕು ಎಂದು ತಿಳಿಸಿದರು ಕೆಆರ್ಎಸ್ನಲ್ಲಿ ಡಿಸ್ನಿಲ್ಕಾಂಡ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರಗತಿಪರರು ಹಿರಿಯ ಹೋರಾಟಗಾರರು ಸಭೆ ನಡೆಸುತ್ತಿರುವುದಕ್ಕೆ ಆಕ್ಷೇಪ ವ್ವಕ್ತಪಡಿಸಿರುವ ಪ್ರವಾಸೋದ್ಯಮ ಸಚಿವ ಸಾ ರಾ ಮಹೇತ್ ಪ್ರಗತಿಪರರು ಈ ವಿಚಾರವಾಗಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಲಿ ಎಂದು ಸಲಹೆ ನೀಡಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಣೆಕಟ್ಟೆಗೆ ಯಾವುದೇ ಅಪಾಯವಾಗದಂತೆ ನಿರ್ಮಾಣ ಮಾಡುವ ತಂತ್ರಜ್ಞಾನವಿದೆ ಯೋಜನೆ ವಿರೋಧಿಸುವವರು ಇದನ್ನು ಅರಿತುಕೊಳ್ಳಬೇಕಿದೆ ಇನ್ನೂ ಈ ಯೋಜನೆ ಭೂಣಾವಸ್ಥೆಯಲ್ಲಿದೆ

ದೇಶದ ಪೂರ್ವ ಹಿಮಾಲಯ ಶ್ರೇಣಿಗಳು ಮತ್ತು ಪಶ್ಚಿಮ ಘಟ್ಟ ಶ್ರೇಣಿಗಳು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಅತ್ಯಂತ ಶ್ರಮುಖ ಸ್ಥಾನ ಪಡೆದಿವೆ ನಾವಿರುವ ಪಶ್ಚಿಮ ಫಟ್ಟದ ಸೂಕ್ಷ್ಮ ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಖ್ಯಾತ ಪರಿಸರವಾದಿ ಚಲನಚಿತ್ರ ನಟ ನಿರ್ದೇಶಕ ಸುರೇಶ್ ಹೆಬ್ದೀಕರ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಕೊಡಗು ಮಾರಕ ಯೋಜನೆ ವಿರೋಧಿ ಹೋರಾಟ ವೇದಿಕೆಯಿಂದ ಕೊಡಗು ಉಳಿಸಿ ಕಾವೇರಿ ನದಿ ಉಳಿಸಿ ಕೊಡಗು ಮೂಲಕ ರೈಲ್ವೆ ಹಾಗೂ ರಾಷ್ಷೀಯ ಹೆದ್ದಾರಿಯ ಮಾರಕ ಯೋಜನೆ ನಿಲ್ಲಿಸಿ ಫೋಷಣೆಯಡಿ ಆಯೋಜಿತ ಬಹಿರಂಗ ಸಭೆಯನ್ನು ಉದ್ದೇತಿಸಿ ಅವರು ಮಾತನಾಡಿದರು ನಾಟಕವನ್ನು ಓದಬೇಕು ಚರ್ಚೆಮಾಡಬೇಕು ಸಂವಾದ ಮಾಡಬೇಕು ನಾಟಕ ಕೇಳುವುದು ನೋಡುವುದರಂತಲ್ಲ ದ್ದನಿಯಲ್ಲಿಯೇ ನಮ್ಮ ಭಾವನೆಗಳನ್ನು ವ್ಯಕ್ತ ಪಡಿಸುವುದು ರೇಡಿಯೋ ನಾಟಕದ ವೈಶಿಷ್ಟ್ಯ ಎಂದು ಹಿರಿಯ ಕವಿ ನಾಡೋಜ ಚನ್ನವೀರ ಕಣವಿ ಹೇಳಿದ್ದಾರೆ ರಂಗಾಯಣ ಧಾರವಾಡ ಹಾಗೂ ಧಾರವಾಡ ಆಕಾಶವಾಣಿ ಸಹಯೋಗದಲ್ಲಿ ರಂಗತರಂಗ ರೇಡಿಯೋ ನಾಟಕಗಳ ಆಲಿಸುವಿಕೆ ಹಾಗೂ ಸಂವಾದ ಮಾಸಿಕ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಆಕಾಶವಾಣಿಯೊಂದಿಗಿನ ತಮ್ನ ಅನುಭವಗಳನ್ನು ಹಂಚಿಕೊಂಡರು ಮಹಾರಾಷ್ಟದ ಜೈನ ಸಮುದಾಯದ ಸಹಭಾಗಿತ್ವದಲ್ಲಿ ರಾಯಚೂರು ಯಾದಗಿರಿ ಜಿಲ್ಲೆಗಳ ಕುಡಿಯುವ ನೀರಿನ ಕೆರೆಗಳ ಮನಶ್ಚೇತನಕ್ಕೆ ದೆಂಗಳೂರಿನಲ್ಲಿ ಮುಖ್ಚಮಂತ್ರಿ ಹೆಚ್